ಸಭೆ ನಡೆಸಲಿರುವ ಪ್ರಧಾನಿ ನರೇಂದ್ರ ಮೋದಿ

ನ್ಯೂಯಾರ್ಕ್ನಲ್ಲಿ ವಿಶ್ವ ಸಂಸ್ದೆಯ ಮಹಾಧಿವೇಶನದ ಯು ಎನ್ ಜಿ ಎ ಅಧಿವೇಶನದ ಸಂದರ್ಭದಲ್ಲಿ ಪ್ರಧಾನಮಂತಿ ನರೇಂದ ಮೋದಿ ಅವರು ಸರಣಿ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಿದರು ಜರ್ಮನ್ ಚಾನ್ಸಲರ್ ಏಂಜೆಲಾ ಮಾರ್ಕೆಲ್ ಇಟಲಿಯ ಅಧ್ಯಕ್ಷ ಗೈಸೆಪೆ ಕಾಂಟೆ ಖತಾರ್ ನ ದೊರೆ ಶೇಖ್ ತಮೀಮ್ ಬಿನ್ ಹಮದ್ ಕೊಲಂಬಿಯಾದ ಅಧ್ಯಕ್ಷ ಇವಾನ್ ದುಕೆ ಮಕ್ವಿಜ್ ನೈಜೀರಿಯಾ ಅಧ್ಯಕ್ಷ ಇಸ್ಸುಫು ಮಹಮದೌ ನಮೀಬಿಯಾ ಅಧ್ಯಕ್ಷ ಹೇಗ್ ಗೈನ್ ಗಾಬ್ ಮಾಲ್ಡೀವ್ಸ್ ಅಧ್ಯಕ್ಷ ಇಬ್ರಾಹಿಂ ಮೊಹಮದ್ ಸೋಲಿಹ್ ಭೂತಾನ್ ಪ್ರಧಾನಮಂತ್ರಿ ಲೋಟೆ ಶೇರಿಂಗ್ ಮತ್ತು ನೆದರ್ ಲ್ಯಾಂಡ್ ಪ್ರಧಾನಮಂತ್ರಿ ಮಾರ್ಕ್ ರುಟ್ಟೆ ಸೇರಿದಂತೆ ಹಲವು ರಾಷ್ಟ್ರಗಳ ಮುಖ್ಯಸ್ಥರೊಂದಿಗೆ ಸಂವಾದ ನಡೆಸಿದರು ಇಟಲಿಯ ಅಧ್ಯಕ್ಷರೊಂದಿಗೆ ದ್ವಿಪಕ್ವೀಯ ಬಾಂಧವ್ಯ ವರ್ಧನೆ ಕುರಿತಂತೆ ಅದರಲ್ಲೂ ವಾಣಿಜ್ಯ ಮತ್ತು ಹೂಡಿಕೆ ಕ್ಷೇತ್ರಗಳು ಹಾಗೂ ರಕ್ಷಣಾ ವಲಯದ ಸಹಕಾರದ ಬಗ್ಗೆ ಮೋದಿ ಅವರು ಚರ್ಚಿಸಿದರು ತಮೀಮ್ ಬಿನ್ ಹಮದ್ ಅವರೊಂದಿಗೆ ಮೋದಿ ಅವರ ಭೇಟಿಯ ವೇಳೆ ಇಬ್ಬರೂ ನಾಯಕರು ಭಾರತ ಮತ್ತು ಖತಾರ್ ನಡುವಿನ ಪೂರ್ಣ ಶ್ರೇಣಿಯ ಬಾಂಧವ್ಯದ ಕುರಿತಂತೆ ಚರ್ಚಿಸಿದರು ಮಾಲ್ಡೀವ್ಸ್ ಅಧ್ಯಕ್ಷರೊಂದಿಗೆ ಮೋದಿ ಅವರು ಅಭಿವೃದ್ದಿ ಸಹಯೋಗ ಮತ್ತು ಹವಾಮಾನ ಬದಲಾಣೆ ಕುರಿತ ಸಹಕಾರ ಕುರಿತಂತೆ ಚರ್ಚಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹವಾಮಾನ ಬಿಕ್ಕಟ್ಟಿನ ನಿವಾರಣೆಗೆ ಸಮಗ್ರ ದೃಷ್ಟಿಕೋನಕ್ಕೆ ಕರೆ ನೀಡಿದ್ದಾರೆ

ಹವಾಮಾನ ಬದಲಾವಣೆಯಿಂದ ಹೊರಹೊಮ್ಮುತ್ತಿರುವ ಮಹಾದುರಂತವನ್ನು ತಡೆಗಟ್ಟಲು ಭಾರತ ದೃಷ್ಟಾಂತದೊಂದಿಗೆ ಮುನ್ನಡೆಯುತ್ತಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು ಹವಾಮಾನ ಬಿಕ್ಕಟ್ಟಿನಿಂದ ಹದಗೆಡುತ್ತಿರುವ ವಿವಿಧ ಸಮಸ್ಯೆಗಳನ್ನು ನಿಭಾಯಿಸಲು ಹೆಚ್ಚಿನ ಕಾರ್ಯ ಆಗಬೇಕಾಗಿದೆ ಎಂದ ಅವರು ಇದನ್ನು ಜನಾಂದೋಲನವಾಗಿ ರೂಪಿಸುವ ಸಮಯ ಬಂದಿದೆ ಎಂದು ತಿಳಿಸಿದರು ತಮ್ಮ ಸಂಕ್ಷಿಪ್ತ ಭಾಷಣದಲ್ಲಿ ಪ್ರಧಾನಿ ಅವರು ಅವಶ್ಯಕತೆ ಮತ್ತು ಅತಿಹೆಚ್ಚಿನ ದುರಾಸೆ ಇಲ್ಲದಿರುವುದು ಭಾರತಕ್ಕೆ ನಿರ್ದೇಶಕ ತತ್ವವಾಗಿದೆ ಎಂದು ತಿಳಿಸಿದರು ಭಾರತವು ಏಕ ಬಳಕೆ ಪ್ಲಾಸ್ಟಿಕ್ ಬಳಸುವುದನ್ನು ನಿಷೇಧಿಸಿದೆ ಎಂದು ವಿಶ್ವ ನಾಯಕರಿಗೆ ತಿಳಿಸಿದ ಪ್ರಧಾನಮಂತ್ರಿ ಇದೇ ಕ್ರಮವನ್ನು ಅನುಸರಿಸುವಂತೆ ವಿಶ್ವ ಸಮುದಾಯಕ್ಕೆ ಒತ್ತಾಯಿಸಿದರು ತನ್ನ ಬದ್ದತೆಗನುಗುಣವಾಗಿ ಭಾರತ ನವೀಕರಿಸಬಹುದಾದ ಇಂಧನ ಬಳಕೆಯಲ್ಲಿ ಗಣನೀಯವಾದ ಪ್ರಗತಿ ಸಾಧಿಸಿದೆ ಎಂದು ಮೋದಿ ತಿಳಿಸಿದರು

ಪ್ರಧಾನಿ ಅವರ ಭಾಷಣದ ವೇಳೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಉಪಸ್ದಿತಿ ವಿಶೇಷವಾಗಿತ್ತು ಹವಾಮಾನ ಬದಲಾವಣೆ ಸಂಬಂಧಿತ ಸಮಸ್ಯೆಗಳನ್ನು ಪರಿಹರಿಸಲು ಒಗ್ಗೂಡಿ ಶ್ರಮಿಸಲು ಎಲ್ಲ ಬಾಧ್ಯಸ್ದರನ್ನೂ ಅದರಲ್ಲೂ ವಿವಿಧ ಸರ್ಕಾರಗಳನ್ನು ಜೊತೆಗೂದಿಸುವ ಉದ್ದೇಶದಿಂದ ವಿಶ್ವಸಂಸ್ಥೆಯ ಮಹಾ ಪ್ರಧಾನಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ಹವಾಮಾನ ಕ್ರಿಯಾ ಶೃಂಗಸಭೆಯನ್ನು ಆಯೋಜಿಸಿದ್ದಾರೆ ದೇಶಗಳಿಗೆ ಎಲ್ಲ ಹವಾಮಾನ ತಾಳಿಕೊಳ್ಳುವಂತೆ ತಮ್ಮ ಮೂಲಸೌಕರ್ಯಗಳನ್ನು ರೂಪಿಸಲು ಸಹಾಯ ಮಾಡುವ ನಿಟ್ಟಿನಲ್ಲಿ ಪ್ರಧಾನಿ ವಿಪತ್ತು ತಾಳಿಕೊಳ್ಳುವ ಮೂಲಸೌಕರ್ಯಕ್ಕಾಗಿ ಒಕ್ಕೂಟಕ್ಕೂ ಚಾಲನೆ ನೀಡಿದರು ವಿಶ್ವಸಂಸ್ಥೆಯ ಎಲ್ಲ ಸದಸ್ಯ ರಾಷ್ಟ್ರಗಳಿಗೂ ಈ ಒಕ್ಕೂಟದಲ್ಲಿ ಸೇರುವಂತೆ ಅವರು ಆಹ್ವಾನ ನೀಡಿದರು ಹವಾಮಾನ ಕುರಿತ ಸಭೆಯ ಬಳಿಕ ಪ್ರಧಾನಮಂತ್ರಿಯವರು ವಿಶ್ವಸಂಸ್ದೆಯ ಮಹಾಧಿವೇಶನದ ಉನ್ನತ ಮಟ್ಟದ ಸಭೆಯಲ್ಲಿ ಆರೋಗ್ಯ ವ್ಯಾಪ್ತಿಯ ಕುರಿತಂತೆ ಮಾತನಾದಿದರು ಸಾರ್ವತ್ರಿಕ ಆರೋಗ್ಯ ವ್ಯಾಪ್ತಿ ಆರೋಗ್ಯಪೂರ್ಣ ಜಗತ್ತಿನ ನಿರ್ಮಾಣದತ್ತ ಒಟ್ಟಿಗೆ ಪಯಣ ಎಂಬ ಶೀರ್ಷಿಕೆಯ ಈ ಸಭೆಯು ವಿವಿಧ ರಾಷ್ಟ್ರಗಳ ಮುಖ್ಯಸ್ದರು ರಾಜಕೀಯ ಮತ್ತು ಆರೋಗ್ಯ ಕ್ಷೇತ್ರದ ನಾಯಕರು ನೀತಿ ನಿರೂಪಕರು ಮತ್ತು ಎಲ್ಲರಿಗೂ ಆರೋಗ್ಯ ಕುರಿತು ಪ್ರತಿಪಾದಿಸುವ ಸಾರ್ವತ್ರಿಕ ಆರೋಗ್ಯ ವ್ಯಾಪ್ತಿಯ ಮುಂದಾಳುಗಳನ್ನು ಒಟ್ಟಿಗೆ ತಂದಿತ್ತು ಇದು ದೇಶಗಳಿಂದ ಆರ್ಥಿಕ ಮತ್ತು ರಾಜಕೀಯ ಬದ್ದತೆಗಳನ್ನು ಗಳಿಸುವ ಮತ್ತು ಸುಸ್ಥಿರ ಆರೋಗ್ಯ ಹೂಡಿಕೆಗಳ ಗುರಿಯನ್ನು ಹೊಂದಿದೆ ಮೋದಿ ಅವರು ಈ ಸಂದರ್ಭದಲ್ಲಿ ಸಾರ್ವತ್ರಿಕ ಆರೋಗ್ಯ ವ್ಯಾಪ್ತಿಯ ಗುರಿ ಸಾಧನೆಗಾಗಿ ಕೈಗೊಂಡಿರುವ ವಿವಿಧ ಕ್ರಮಗಳ ಬಗ್ಗೆ ವಿವರ ನೀಡಿದರು ಆರೋಗ್ಯ ಎಂಬುದು ಕೇವಲ ರೋಗದಿಂದ ದೊರಕುವ ಮುಕ್ತಿಯಲ್ಲ ಎಂದು ಹೇಳಿದರು ಆರೋಗ್ಯಪೂರ್ಣವಾದ ಜೀವನ ಪ್ರತಿಯೊಬ್ಬ ವ್ಯಕ್ತಿಯ ಹಕ್ಕು ಮತ್ತು ಇದನ್ನು ಖಾತ್ರಿಪಡಿಸಬೇಕಾದ ಜವಾಬ್ದಾರಿ ಸರ್ಕಾರಗಳ ಮೇಲಿದೆ ಎಂದು ತಿಳಿಸಿದರು ಭಯೋತ್ಪಾದನೆ ನಿಗ್ರಹಕ್ಕೆ ಬಹುಪಕ್ಷೀಯ ಹಂತಗಳ ಸಹಕಾರಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ

ಈ ಕ್ವೇತ್ರದಲ್ಲಿ ಮಿತ್ರ ರಾಷ್ಟಗಳೊಂದಿಗೆ ಸಾಮರ್ಥ್ಯ ವರ್ಧನೆಯ ಸಹಕಾರ ಹೆಚ್ಚಿಸಲು ಶ್ರಮಿಸಲಿದೆ ಎಂದು ಪ್ರಧಾನಿ ಹೇಳಿದರು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಪಾಶ್ಚಿಮಾತ್ಯ ವಿಭಾಗದ ಕಾರ್ಯದರ್ಶಿ ಎ ಗೀತೇಶ್ ಶರ್ಮಾ ಮಾಧ್ಯಮಗಳಿಗೆ ವಿವರ ನೀಡಿ ಭಯೋತ್ವಾದಕರಿಗೆ ಹಣ ಮತ್ತು ಶಸ್ತಾಸ್ಟ ದೊರೆಯುವುದನ್ನು ತಡೆಯಬೇಕು ಎಂದು ಪ್ರಧಾನಿ ಪ್ರತಿಪಾದಿಸಿದ್ದಾಗಿ ಹೇಳಿದರು ಜಗತ್ತಿನ ಯಾವುದೇ ಭಾಗದಲ್ಲಿ ಭೆಯೋತ್ವಾದಕ ದಾಳಿ ನಡೆದರೂ ಅದನ್ನು ಭೆಯೋತ್ವಾದನೆಯ ಕೃತ್ಯ ಎಂದೇ ಪರಿಗಣಿಸಬೇಕೇ ಹೊರತು ಅದನ್ನು ಹೆಚ್ಚು ಅಥವಾ ಕಡಿಮೆ ಅಥವಾ ಒಳ್ಳೆಯದು ಅಥವಾ ಕೆಟ್ಟದ್ದು ಎಂದು ನೋಡುವುದೇ ಸರಿಯಲ್ಲ ಎಂದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದು ನ್ಯೂಯಾರ್ಕ್ ನಲ್ಲಿ ಅಮೆರಿಕಾ ಅಧ್ಯಕ್ಷ ಡೋನಾಲ್ಡ್ ಟ್ರಂಪ್ ಅವರನ್ನು ಭೇಟಿ ಮಾಡಿ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ಕಾರ ರವೀಶ್ ಕುಮಾರ್ ಇಬ್ಬರೂ ನಾಯಕರು ವಿಸ್ತುತ ಶ್ರೇಣಿಯ ದ್ವಿಪಕ್ವೀಯ ಮಾತುಕತೆ ನಡೆಸಲಿದ್ದಾರೆ ಎಂದು ತಿಳಿಸಿದ್ದಾರೆ ಕಾಶ್ಮೀರ ಕಣಿವೆಯಲ್ಲಿ ಶಾಲೆ ಸಿನಿಮಾ ಮಂದಿರ ದೇವಾಲಯಗಳನ್ನು ಮತ್ತೆ ತೆರೆಯುವ ನಿಟ್ಟಿನಲ್ಲಿ ಅವುಗಳ ಸಮೀಕ್ಷೆ ನಡೆಸಲಾಗುವುದು ಎಂದು ಕೇಂದ್ರ ಗ್ಬಹ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಜಿ ಕಿಶನ್ ರೆಡ್ಡಿ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಣಿಯಲ್ಲಿ ತಿಳಿಸಿದ್ದಾರೆ ಹಲವು ವರ್ಷಗಳಿಂದ ಮುಚ್ಚಲಾಗಿರುವ ಶಾಲೆಗಳನ್ನು ತೆರೆಯಲು ಸಮಿತಿಯನ್ನು ಸ್ಥಾಪಿಸಲಾಗಿದೆ ಎಂದು ಅವರು ತಿಳಿಸಿದರು

ಮುಂಬರುವ ಜನಗಣತಿಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಲೇಖನಿ ಮತ್ತು ಕಾಗದದ ಜನಗಣತಿಯನ್ನು ದಿಜಿಟಲ್ ಜನಗಣತಿಯಾಗಿ ಪರಿವರ್ತಿಸಲಾಗುವುದು ಎಂದು ಕೇಂದ್ರ ಗ್ಬಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ

ಇದು ರಾಜ್ಯದ ಕಾವೇರಿ ವಲಯದ ಉತ್ತಮ ಕ್ಷಷಿ ಬೆಳವಣಿಗೆಗೆ ಅನುಕೂಲವಾಗಲಿದೆ

ನಂತರ ಒಳಹರಿವು ಕಡಿಮೆಯಾಗಿತ್ತು ಜಲಾನಯನ ಪ್ರದೇಶಗಳಲ್ಲಿ ಮಾನ್ಪೂನ್ ಚುರುಕುಗೊಂಡಿದ್ದರಿಂದ ಮತ್ತೆ ಉತ್ತಮ ಒಳಹರಿವಿಗೆ ಕಾರಣವಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಭಾರತ ಪೆಸಿಫಿಕ್ ದ್ವೀಪ ರಾಷ್ಟಗಳ ನಾಯಕರ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಅವರು ವಿಶ್ವ ಸಂಸ್ಥೆಗೆ ಗಾಂಧೀ ಸೌರ ಉದ್ಯಾನವನ್ನು ಕೊಡುಗೆಯಾಗಿ ನೀಡಲಿದ್ದಾರೆ

ಭಾರತದ ತಂಡವನ್ನು ಹರ್ ಮನ್ ಪ್ರೀತ್ ಕೌರ್ ಮುನ್ನಡೆಸಲಿದ್ದಾರೆ